ಇದೇ ವೇಳೆ ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ವೆಯ ಕೇಂದ್ರ ಕಚೇರಿಯಲ್ಲಿ ಸಾರ್ವತ್ರಿಕ ಆರೋಗ್ಲ ರಕ್ಷಣೆ ಭಯೋತ್ಪಾದಕರು ಮತ್ತು ಮೂಲಭೂತವಾದಿಗಳ ವಿರುದ್ಧದ ಕಾರ್ಯತಂತ್ರ ಸೇರಿದಂತೆ ವಿವಿಧ ವಿಷಯಗಳ ಕುರಿತ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ ಕತಾರ್ನ ಪ್ರಮುಖರಾದ ಶೇಖ್ ತಮೀಮ್ ಬಿನ್ ಅಹಮದ್ ಅಲ್ ತನಿ ನೈಜಿರಿಯಾದ ಅಧ್ಯಕ್ಷ ಮಹಮದೋ ಇಸೌಫ್ ಇಟಲಿಯ ಪ್ರಧಾನಮಂತ್ರಿ ಗೀಸೆಪ್ಪೆ ಕಂಟೆ ನಮೀಬಿಯಾದ ಅಧ್ಯಕ್ಷ ಹೇಗ್ ಗೆನ್ಗಾಬ್ ಮಾಲ್ವೀವ್ಸ್ನ ಅಧ್ಯಕ್ಷ ಇಬ್ರಾಹಿಂ ಮಹಮದ್ ಸೊಲೆ ಸೇರಿದಂತೆ ಹಲವು ನಾಯಕರೊಂದಿಗೆ ಶ್ರಧಾನಿ ನರೇಂದ್ರ ಮೋದಿ ಅವರ ದ್ವಿಪಕ್ಸೀಯ ಚರ್ಚೆ ನಡೆಯಲಿದೆ ಈ ನಾಯಕರುಗಳಲ್ಲದೇ ಯೂನಿಸೆಫ್ನ ಕಾರ್ಯಕಾರಿ ನಿರ್ದೇಶಕಿ ಹೆನ್ರಿಟಾ ಅವರೊಂದಿಗೂ ಪ್ರಧಾನಿ ಚರ್ಚೆ ನಡೆಸಲಿದ್ದಾರೆ ಬಳಿಕ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿಯಲ್ಲಿ ಗಾಂಧಿ ಸೋಲಾರ್ ಪಾರ್ಕ್ ಮತ್ತು ಗಾಂಧಿ ಶಾಂತಿ ಉದ್ಯಾನವನ ಉದ್ವಾಟಿಸಲಿದ್ದಾರೆ

ಇದರಿಂದ ಉಕ್ಕು ವಲಯದ ಉತ್ಪಾದಕರಿಗೂ ಅನುಕೂಲವಾಗಲಿದೆ ಎಂದರು ಇಂಧನ ದಕ್ಷತೆ ಮಾನದಂಡಗಳನ್ನು ಸರಿಯಾಗಿ ಪಾಲಿಸದವರ ವಿರುದ್ದ ಇಂಧನ ಲೆಕ್ಕಪರಿಶೋಧನೆ ಆಗುವ ಅಗತ್ಯವಿದೆ ಎಂದು ಸಣ್ಣ

ಮಧ್ಯಮ ಕೈಗಾರಿಕೆಗಳ ಸಚಿವ ನಿತಿನ್ ಗಡ್ಕರಿ ಹೇಳದ್ದಾರೆ ದೆಹಲಿಯಲ್ಲಿಂದು ಆಯೋಜಿಸಿದ್ದ ಸಣ್ಣ ಅತಿ ಸಣ್ಣ ಮಧ್ಯಮ ಕೈಗಾರಿಕೆಗಳ ಇಂಧನ ದಕ್ಷತೆ ಕುರಿತ ರಾಷ್ಟೀಯ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಸಾರಿಗೆ ವೆಚ್ಚವನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಭತೆಯಾಗಿದೆ ಎಂದು ತಿಳಿಸಿದರು

ಜಲಮಾರ್ಗದಲ್ಲಿ ಸಾಂಪ್ರದಾಯಿಕ ಇಂಧನಕ್ಕೆ ಬದಲಾಗಿ ಮೆಥನಾಲ್ ಎಲ್ಎನ್ಜಿ ಸಿ ಎನ್ ಸಿ ವಿದ್ಯುತ್ ಸೋಲಾರ್ ಇಂಧನಗಳನ್ನು ಪರ್ಯಾಯವಾಗಿ ಬಳಸಲು ಕೆಲಸ ನಡೆಯುತ್ತಿದೆ ಎಂದರು ಸಮಾರಂಭದಲ್ಲಿ ಮಾತನಾಡಿದ ಇಂಧನ ನವೀಕರಿಸಬಹುದಾದ ಇಂಧನ ಸಚಿವ ಆರ್

ಸದ್ದ ನೂತನ ಇಂಧನ ದರ ನೀತಿ ಸಚಿವ ಸಂಪುಟದ ಅನುಮೋದನೆಗಾಗಿ ಎದುರು ನೋಡುತ್ತಿದೆ ಈ ನೀತಿ ಜಾರಿಯಿಂದ ಇಂಧನ ಕಂಪನಿಗಳಿಗೆ ಅನುಕೂಲವಾಗಲಿದೆ ಎಂದರು ಶಿವಸೇನೆಯೊಂದಿಗೆ ಮೈತ್ರಿ ಸಂಬಂಧ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮಹಾರಾಷ್ಟ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಇಂದು ತಿಳಿಸಿದ್ದಾರೆ ಮುಂಬೈನಲ್ಲಿ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಇತ್ತೀಚೆಗೆ ಕೈಗೊಂಡ ಆರ್ಥಿಕ ಸುಧಾರಣೆ ಕ್ರಮಗಳು ಶ್ಲಾಘನೀಯ ಇದರಿಂದ ರಾಜ್ಲಕ್ಷೆ ವಿವಿಧ ಹಂತಗಳಲ್ಲಿ ಪ್ರಯೋಜನಗಳಾಗಲಿವೆ ಎಂದರು

ಇದರಿಂದ ಉದ್ಯೋಗ ಸೃಷ್ಟಿ ಹಾಗೂ ಮರು ಬಂಡವಾಳ ಹೂಡಿಕೆಗೂ ಸಹಕಾರಿಯಾಗಲಿದೆ ಎಂದ ಅವರು ಬ್ಲಾಂಕುಗಳು ಗ್ಲಹ ಸಾಲ ಸುಧಾರಣಾ ಕ್ರಮ ಹಾಗೂ ಸಂಶೋಧನೆಗೆ ಸಂಬಂಧಿಸಿದ ಕ್ರಮಗಳನ್ನು ಕೈಗೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು

ಹೀಗಾಗಿ ಭಾರತೀಯ ಸೇನೆ ಕಟ್ನೆಚ್ಚರ ವಹಿಸಿದ್ದು ಪ್ರತೀಕೂಲ ಪರಿಸ್ಥಿತಿಯನ್ನು ಎದುರಿಸಲು ಸದಾ ಸಿದ್ದವಾಗಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಹೇಳಿದ್ದಾರೆ ಚೆನ್ನೈನ ಅಧಿಕಾರಿಗಳ ಅಕಾಡೆಮಿಯಲ್ಲಿಂದು ಹಮ್ಮಿಕೊಂಡಿದ್ದ ಯುವನಾಯಕರ ತರಬೇತಿ ಶಿಬಿರ ಉದ್ಘಾಟನೆಯ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತೀಯ ವಾಯುಸೇನೆ ಬಾಲಾಕೋಟ್ ಉಗ್ರರ ಶಿಬಿರವನ್ನು ಸಂಪೂರ್ಣವಾಗಿ ನಾಶಮಾಡಿತ್ತು ಇದೀಗ ಅಲ್ಲಿ ಮತ್ತೆ ಉಗ್ರರು ತಲೆ ಎತ್ತಿದ್ದಾರೆ ಮತ್ತೆ ಉಗ್ರರು ಕಾರ್ಯಾಚರಣೆ ನಡೆಸಿದರೆ ಮತ್ತೊಮ್ಮೆ ದಾಳಿ ನಡೆಸಬೇಕಾಗುತ್ತದೆ ಎಂದು ಅವರು ಹೇಳಿದರು

ಈ ವೇಳೆ ಪಾಕಿಸ್ತಾನದಿಂದ ಪದೇಪದೇ ಕದನ ವಿರಾಮ ಉಲ್ಲಂಘನೆಯಾಗುತ್ತಿದೆ ಇಂತಹ ಪರಿಸ್ಠಿತಿಯನ್ನು ಎದುರಿಸಲು ಭಾರತೀಯ ಸೇನೆ ಸಜ್ಜಾಗಿದೆ ಎಂದು ಅವರು ಹೇಳಿದರು

ವಿ ರಮಣ ನೇತೃತ್ವದ ತ್ರಿಸದಸ್ತ ನ್ಯಾಯಪೀಠ ಸಮ್ನತಿಸಿದೆ

ರಮೇಶ್ ಕುಮಾರ್ ಆದೇಶ ನೀಡಿದ್ದಾರೆ ಇದು ನ್ವಾಯಸಮ್ತವಲ್ಲ ಎಂದು ತಮ್ಮ ವಾದ ಮಂಡಿಸಿದರು

ಅಧಿಸೂಚನೆಗೆ ನ್ವಾಯಾಲಯ ತಡೆಯಾಜ್ಞೆ ನೀಡಬಾರದು ಎಂದರು ಅಲ್ಲದೇ ಅನರ್ಹ ಶಾಸಕರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆಯೂ ಸ್ವೀಕರ್ ಆದೇಶಿಸಿದ್ದಾರೆ ಎಂದು ತಿಳಿಸಿದ್ದಾರೆ

ಜಮ್ಮವಿನಲ್ಲಿ ಇಂದು ಸುದ್ದಿಗೋಷ್ಣಿಯಲ್ಲಿ ಮಾತನಾಡಿದ ಜಮ್ಮ ವಲಯದ ಪೊಲೀಸ್ ಮಹಾನಿರೀಕ್ಷಕ ಮುಖೇಶ್ ಸಿಂಗ್ ಕಳೆದ ವರ್ಷ ನವೆಂಬರ್ನಲ್ಲಿ ಎರಡು ಗುಂಪುಗಳ ನಡುವೆ ನಡೆದ ಫರ್ಷಣೆಯಲ್ಲಿ ಇಬ್ಬರ ಸಾವಿಗೆ ಕಾರಣರಾಗಿದ್ದ ಕಿಶ್ವಾರದ ನಿವಾಸಿಗಳಾದ ಆಜಾದ್ ಹುಸೇನ್ ನಿಷದ್ ಅಹಮದ್ ಮತ್ತು ಸಂಚುಕೋರ ಅಹಮದ್ ಶೇಖ್ ಅವರನ್ನು ಬಂಧಿಸಲಾಗಿದೆ ಎಂದು ಹೇಳಿದರು

ಬಂಧಿತರಿಂದ ಪಿಸ್ತೂಲ್ಗಳು ರೈಫಲ್ಗಳು ಸ್ತೋಟಕ ವಸ್ತುಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು ಈ ಸಂಬಂಧ ತನಿಖೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ ದಶಕದ ಹಿಂದೆಯೇ ಕಿಶ್ನ್ವಾರ್ ಜಿಲ್ಲೆಯನ್ನು ಉಗ್ರ ಮುಕ್ತ ಎಂದು ಘೋಷಿಸಲಾಗಿದೆ

ಯಪ್ಟು ಗನ್ ಪೌಡರನ್ನು ಸೇನೆ ವಶಪಡಿಸಿಕೊಂಡಿದೆ